ಹಾಗೆಯೇ ಇನ್ನೇಳು ವರ್ಷಗಳಲ್ಲಿ ಇದು ದ್ನಿಗುಣಗೊಳ್ಳಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ ಪೊರ್ಟೊನೊವಾದಲ್ಲಿ ನಿನ್ನೆ ಬೆನಿನ್ ರಾಷ್ಟೀಯ ಸಂಸತ್ ಉದ್ದೇಶಿಸಿ ಮಾತನಾಡಿದ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಬಗ್ಗೆ ಭಾರತದ ದೃಷ್ಟಿಕೋನವು ತನ್ನ ದೇಶಿಯ ಕಾರ್ಯಸೂಚಿಗೆ ಸೀಮಿತಗೊಳ್ಳದೆ ಉದ್ದೇಶಪೂರ್ವಕವಾಗಿ ಬಾಹ್ನ ಅಭಿವ್ಬದ್ದಿಗೂ ಮಾರ್ಗದರ್ಶನ ನೀಡಲಿದೆ ಎಂದು ಪ್ರತಿಪಾದಿಸಿದ್ದಾರೆ ಈ ಆಧಾರದ ಮೇಲೆಯೆ ಬಲವಾದ ಸಮೃದ್ದ ಮತ್ತು ಅಂತರ್ಗತ ಭಾರತವನ್ನು ನಿರ್ಮಾಣ ಮಾಡಲು ಸರ್ಕಾರ ಮುಂದಾಗಿದೆ ಎಂದು ರಾಷ್ಟಪತಿ ಹೇಳಿದ್ದಾರೆ ಭಾರತದ ಈ ಮಂತ್ರ ಸರ್ಕಾರದ ದೇಶಿಯ ಕಾರ್ಯಸೂಚಿಗೆ ಸೀಮಿತಗೊಂಡಿಲ್ಲ ಬದಲಾಗಿ ಬಾಹ್ತ ಅಭಿವ್ಯದ್ದಿಗೂ ಪೂರಕ ಮಾರ್ಗದರ್ಶನ ನೀಡಲಿದೆ ಎಂದು ಹೇಳಿದ್ದಾರೆ ಇದೇ ವೇಳೆ ಬೆನಿನ್ ಬೆಳವಣಿಗೆಗೆ ಮತ್ತು ಅಭಿವೃದ್ದಿಗೆ ಬೆಂಬಲ ನೀಡಲು ಭಾರತ ಬದ್ದವಾಗಿದೆ ಎಂದು ರಾಷ್ಷಪತಿಗಳು ಪ್ರತಿಪಾದಿಸಿದ್ದಾರೆ

ಜತೆಗೆ ಭಾರತ ಮತ್ತು ಬೆನಿನ್ ನಡುವಿನ ಸಂಬಂಧ ಬಲವರ್ಧನೆಗೆ ಮತ್ತಷ್ಟು ಉತ್ತೇಜನ ನೀಡಲಿದೆ ಎಂದು ಭರವಸೆ ವ್ಯಕ್ತಪಡಿಸಿದ್ದಾರೆ ಇದೇ ವೇಳೆ ವಿಶ್ವ ಸಂಸ್ವೆಯ ಭದ್ರತಾ ಮಂಡಳಿಯಲ್ಲಿ ಭಾರತದ ಕಾಯಂ ಸದಸ್ಕತ್ವಕ್ಕೆ ಬೆಂಬಲ ಸೂಚಿಸಿದ ಬೆನಿನ್ ಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ

ನಂತರ ಮೂರು ರಾಷ್ಟಗಳ ಭೇಟಿಯ ಎರಡನೇ ಚರಣದಲ್ಲಿ ಗಾಂಭಿಯಾದ ರಾಜಧಾನಿ ಬಾಂಜುಲ್ ಗೆ ಪ್ರಯಾಣಿಸಲಿದ್ದಾರೆ ಹೈಡ್ರೋಗ್ರಫಿ ವಲಯದಲ್ಲಿ ಬಿಳಿ ಹಡಗು ಮಾಹಿತಿ ಮತ್ತು ಸಹಕಾರವನ್ನು ಪಂಚಿಕೊಳ್ಳುವ ಕುರಿತು ಎರಡು ತಿಳುವಳಿಕೆ ಒಪ್ಪಂದಗಳಿಗೆ ಭಾರತ ಮತ್ತು ಮೊಜಾಂಬಿಕ್ ಸಹಿ ಹಾಕಿವೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಪುಟೊದಲ್ಲಿ ನಿನ್ನೆ ತಮ್ಮ ಮೊಜಾಂಬಿಕ್ ನಿಯೋಗದ ಅಟಾನಾಸಿಯೊ ಸಾಲ್ವಡಾರ್ ಎಂ ಟುಮುಕ್ ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ ರಾಜನಾಥ್ ಸಿಂಗ್ ಅವರು ದಕ್ಷಿಣ ಆಫ್ರಿಕಾ ದೇಶದ ಮೊಜಾಂಬಿಕ್ ಗೆ ಮೂರು ದಿನಗಳ ಭೇಟಿ ಕೈಗೊಂಡಿದ್ದಾರೆ ಈ ಒಪ್ಪಂದದಿಂದ ಭಾರತ ಮತ್ತು ಮೊಜಾಂಬಿಕ್ ರಕ್ಷಣಾ ಸಹಕಾರ ಮತ್ತು ಸಂಬಂಧ ಬಲವರ್ಧನೆಗೆ ಇದು ಸಹಕಾರಿಯಾಗಲಿದೆ ಎಂದು ಬಿಡುಗಡೆ ಮಾಡಲಾಗಿರುವ ಪ್ರಕಟಣೆಯಲ್ಲಿ ರಕ್ಷಣಾ ಸಚಿವರು ತಿಳಿಸಿದ್ದಾರೆ ಜತೆಗೆ ಎರಡೂ ರಾಷ್ಟಗಳ ನಡುವಿನ ರಕ್ಷಣಾ ಸಹಕಾರ ಬೆಳವಣಿಗೆ ಮತ್ತು ಕೆಲವು ಪಾಲುದಾರಿಕೆಗೆ ಈ ಭೇಟಿ ಸಾಕ್ಷಿಯಾಗಲಿದೆ ಎಂದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮ್ಯಾನ್ಮಾರ್ ಜೊತೆಗಿನ ವಿಶಿಷ್ಟ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಇನ್ನಷ್ಟು ಬಲಗೊಳಿಸಲು ಭಾರತದ ಶ್ರಮಿಸುವ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ ನವದೆಹಲಿಯಲ್ಲಿ ನಿನ್ನೆ ಪ್ರಧಾನಿ ಅವರನ್ನು ಭೇಟಿ ಮಾಡಿದ ಮ್ಯಾನ್ಮಾರ್ ರಕ್ಷಣಾ ಸೇವೆಗಳ ಕಮಾಂಡರ್ ಇನ್ ಚೀಫ್ ಸಿನೀಯರ್ ಜನರಲ್ ಮಿನ್ ಪ್ಲುಯಾಂಗ್ ಅವರೊಂದಿಗಿನ ಭೇಟಿ ವೇಳೆ ಈ ವಿಷಯ ತಿಳಿಸಿದ್ದಾರೆ ಇದೇ ವೇಳೆ ಮ್ಹಾನ್ಸಾರ್ ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅಲ್ಲಿ ತಮಗೆ ನೀಡಿದ ಅತ್ಯುತ್ತಮ ಆತಿಥ್ಡವನ್ನು ಪ್ರಧಾನಿ ಸ್ನರಿಸಿದ್ದಾರೆ ಮಿಲಿಟರಿ ಸಂಬಂಧಗಳು ಮತ್ತು ಕಡಲ ಸಹಕಾರ ಹಾಗೆಯೇ ಆರ್ಥಿಕ ಕ್ಷೇತ್ರ ಮತ್ತು ಅಭಿವೃದ್ದಿ ಸಹಕಾರ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರದ ಅತ್ಯುತ್ತಮ ಸ್ವಿತಿಯನ್ನು ಅವರು ಗಮನಿಸಿದ್ದಾರೆ ಬಿಹಾರದ ನೆರೆ ಪರಿಹಾರಕ್ಕೆ ಸಂಬಂಧಿಸಿದಂತೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಹಾಗೂ ಉಪಮುಖ್ಯಮಂತ್ರಿ ಸುಶೀಲ್ ಮೋದಿಯವರೊಂದಿಗೆ ಮಾತನಾಡಿ ನೆರೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವಲ್ಲಿ ಕೇಂದ್ರ ಸರಕಾರ ಎಲ್ಲ ರೀತಿಯ ನೆರವು ನೀಡಲಿದೆ ಎಂದು ತಿಳಿಸಿದ್ದಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಿಯವರು ನೆರೆ ಸಂಬಂಧಿ ಅವಘಡಗಳಲ್ಲಿ ಸಿಲುಕಿರುವ ಸಂತ್ರಸ್ತರಿಗೆ ಮತ್ತೆ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಪುನರ್ವಸತಿ ಕಲ್ಪಿಸುವಲ್ಲಿ ರಾಜ್ಯ ಸರಕಾರದೊಂದಿಗೆ ಕೇಂದ್ರವೂ ಕೈ ಜೋಡಿಸಿಸಲಿದ್ದು ನೊಂದ ಜನತೆಗೆ ಮೂಲ ಸೌಕರ್ಯಗಳನ್ನು ಒದಗಿಸಲು ಬದ್ದವಾಗಿದೆ ಎಂದು ತಿಳಿಸಿದ್ದಾರೆ ನೆರೆಯ ದೇಶ ನೇಪಾಳದ ತೆರೈ ಪ್ರದೇಶದಲ್ಲಿ ಈ ತಿಂಗಳ ಮೊದಲ ವಾರದಲ್ಲಿ ಸಂಭವಿಸಿದ ಭಾರೀ ಮಳೆ ಹಾಗೂ ನೆರೆ ಪ್ರವಾಹದ ಪರಿಣಾಮ ಬಿಹಾರದ ಕೆಲವು ಭಾಗದ ಜನತೆ ಸಂತ್ರಸ್ತರಾಗಿದ್ದರು

ಪರಾರಿಯಾಗಿರುವ ದರೋಡೆಕೋರ ದಾವೂದ್ ಇಬ್ರಾಹಿಂ ಅವರ ಸೋದರಳಿಯ ರಿಜ್ವಾನ್ ಕಸ್ಕರ್ ವಿರುದ್ದ ಮುಂಬೈ ಪೋಲಿಸರು ಮಹಾರಾಷ್ಟ ನಿಯಂತ್ರಣ ಸಂಘಟಿತ ಅವರಾಧ ಕಾಯ್ದೆಯಡಿ ವಿಧಿಸಿದ್ದಾರೆ ಸುಲಿಗೆ ಪ್ರಕರಣದಲ್ಲಿ ಇಬ್ರಾಹಿಂ ಅವರ ಕಿರಿಯ ಸಹೋದರ ಇಕ್ವಾಲ್ ಕಸ್ಕರ್ ಅವರ ಪುತ್ರ ರಿಜ್ವಾನ್ ನನ್ನು ಅಪರಾಧ ವಿಭಾಗದ ವಿಶೇಷ ಸೆಲ್ ನಿಂದ ರಾಜಾ ವಾಧಾರಿಯಾ ಜತೆ ಬಂಧಿಸಲಾಗಿದೆ ದುಬೈಗೆ ತೆರಳಲು ವಿಮಾನನಿಲ್ದಾಣದಲ್ಲಿ ಕಾಯುತ್ತಿದ್ದ ವೇಳೆ ಈತನನ್ನು ಬಂಧಿಸಲಾಗಿದೆ

ಬ್ರೆಜಿಲ್ ನ ಉತ್ತರ ಭಾಗದ ಅಲ್ಲ ಮಿರಾ ಜೈಲಿನಲ್ಲಿ ಎರಡು ಗುಂಪುಗಳ ನಡುವೆ ಈ ಘಟನೆ ಜರುಗಿದೆ

ಲೋಕಸಭೆಯಲ್ಲಿ ಈ ಮಸೂದೆಗೆ ಈಗಾಗಲೇ ಒಪ್ಪಿಗೆ ನೀಡಲಾಗಿತ್ತು ಸಾಮಾನ್ಯ ವ್ಯವಹಾರಗಳಲ್ಲಿ ತೆಗೆದುಕೊಂಡ ಠೇವಣಿಗಳನ್ನು ಪೊರತುಪಡಿಸಿ ಅನಿಯಂತ್ರಿತ ಠೇವಣಿ ಯೋಜನೆಗಳನ್ನು ನಿಷೇಧಿಸಲು ಮತ್ತು ಠೇವಣಿದಾರರ ಹಿತಾಸಕ್ತಿ ಕಾಪಾಡಲು ಸಮಗ್ರ ಕಾರ್ಯವಿಧಾನವನ್ನು ಈ ಮಸೂದೆ ಒಳಗೊಂಡಿದೆ

ಗುಣಮಟ್ಟ ಮತ್ತು ಕೈಗೆಟಕುವ ರೀತಿಯಲ್ಲಿ ವೈದ್ಯಕೀಯ ಶಿಕ್ಷಣ ದೊರೆಯುವಂತೆ ಮಾಡುವುದು ಈ ಮಸೂದೆಯ ಉದ್ದೇಶವಾಗಿದೆ ಜಮ್ಮು ಕಾಶ್ನೀರದ ಪೂಂಚ್ ಜಿಲ್ಲೆಯ ಗಡಿ ಭಾಗದಲ್ಲಿರುವ ನಾಗರೀಕರು ಮತ್ತು ಭದ್ರತಾಪಡೆಗಳ ಶಿಬಿರಗಳ ಮೇಲೆ ನಿನ್ನೆ ಪಾಕಿಸ್ತಾನ ತಂಡ ಅಪ್ರಚೋದಿತ ದಾಳಿ ನಡೆಸಿದೆ

ಪಾಕಿಸ್ತಾನ ತಂಡದ ದಾಳಿಗೆ ಪ್ರತಿಯಾಗಿ ಭಾರತೀಯ ಸೇನಾಪಡೆಯು ಗುಂಡಿನ ದಾಳಿ ನಡೆಸಿದೆ

ಮ್ಬತ ಮಗುವಿನ ತಾಯಿ ಪಾತಿಮಾ ಜಾನ್ ಮತ್ತು ಮತ್ತೊಬ್ಬ ನಾಗರೀಕ ಮೊಪಮ್ದದ್ ಆರಿಫ್ ಗಾಯಗೊಂಡಿದ್ದರು ಅವರನ್ನು ಆಸ್ವತ್ರೆಗೆ ದಾಖಲಿಸಲಾಗಿದೆ

ಬ್ಬಾಂಕಾಕ್ನಲ್ಲಿಂದು ಆರಂಭವಾಗಲಿರುವ ಥಾಯ್ಲೆಂಡ್ ಓಪನ್ ಬ್ಬಾಡ್ನಿಂಟನ್ ಟೂರ್ನಿಯಲ್ಲಿ ಭಾರತದ ಷಟ್ಲರ್ ಪಿ

ಸಿಂಧೂ ವರ್ಷದ ಚೊಚ್ಚಲ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಕಣಕ್ಕಿಳಿಯುತ್ತಿದ್ದಾರೆ